ಇಬ್ಲರು ಹಾಗೂ ಬಿಎಸ್ಪಿ ಶಾಸಕರ ಗೈರು

ಕಾಗವಾಡ ಶಾಸಕ ಶ್ರೀಮಂತ್ ಬಿ ಪಾಟೀಲ್ ಎಲ್ಲಿದ್ದಾರೆಂದು ಕುಟುಂಬದಿಂದ ಮಾಹಿತಿ ಪಡೆದು ನಾಳೆ ವರದಿ ಸಲ್ಲಿಸುವಂತೆ ಗೃಹ ಸಚಿವರಿಗೆ ಸ್ವೀಕರ್ ಆದೇಶ ವಿಧಾನಸಭೆಯಲ್ಲಿ ಇಂದು ಬೆಳಗ್ಗೆ ಮುಖ್ಯಮಂತ್ರಿ ಎಚ್

ಕುಮಾರಸ್ವಾಮಿ ಮಂಡಿಸಿದ ವಿಶ್ವಾಸಮತಯಾಚನೆ ನಿರ್ಣಯದ ಹಿನ್ನೆಲೆಯಲ್ಲಿ ಸದನದಲ್ಲಿ ಗಂಭೀರ ಚರ್ಚೆ ನಡೆಯಿತು ಪದೇ ಪದೇ ಆಡಳತ ಮತ್ತು ವಿರೋಧ ಪಕ್ಷ ಸದಸ್ಟರ ನಡುವೆ ಮಾತಿನ ಚಕಮಕಿಯಿಂದ ಕೋಲಾಹಲದ ಸನ್ನಿವೇಶ ಉಂಟಾದ ಹಿನ್ನೆಲೆಯಲ್ಲಿ ಈಗ ಸ್ವಲ್ಪ ಹೊತ್ತಿಗೆ ಮುನ್ನ ಸಭಾಧ್ವಕ್ಷರು ಕಲಾಪವನ್ನು ನಾಳೆಗೆ ಮುಂದೂಡಿದ್ದಾರೆ ಬೆಳಗ್ಗೆಯೇ ನಿರ್ಣಯದ ಮಂಡನೆಯಾಗಿದ್ದರೂ ಅದರ ಮೇಲಿನ ಚರ್ಚೆ ಆರಂಭವಾಗಲಿಲ್ಲ ಇಂದು ಕಲಾಪಕ್ಕೆ ಗೈರಾಗಿರುವ ಶಾಸಕರ ವಿಚಾರ ರಾಜೀನಾಮೆ ಸಲ್ಲಿಸಿರುವ ಶಾಸಕರಿಗೆ ವಿಪ್ ಅನ್ವಯವಾಗುವುದಿಲ್ಲ ಎಂದು ನಿನ್ನೆ ಸುಪ್ರೀಂಕೋರ್ಟ್ ನೀಡಿರುವ ಮಧ್ಯಂತರ ತೀರ್ಮ ಶಾಸಕಾಂಗ ಪಕ್ಷಗಳ ವಿಪ್ ನೀಡಿಕೆ ಹಕ್ಕು ಶಾಸಕರ ಅಪಹರಣದ ಆರೋಪ ಮತ್ತಿತರ ವಿಚಾರಗಳ ಬಗ್ಗೆಯೇ ಆಡಳಿತ ಮತ್ತು ವಿರೋಧ ಪಕ್ಷ ಸದಸ್ಯರ ನಡುವೆ ಹಲವು ಬಾರಿ ಮಾತಿನ ಚಕಮಕಿ ಮತ್ತು ಅದರಿಂದ ಕೋಲಾಹಲದ ಸನ್ನಿವೇಶಗಳಿಗೆ ಸದನ ಸಾಕ್ಷಿಯಾಯಿತು ವಿಶ್ವಾಸಮತಯಾಚನೆ ನಿರ್ಣಯದ ಬಗ್ಗೆ ಚರ್ಚೆ ನಡೆದು ಇಂದೇ ಮತದಾನ ಪ್ರಕ್ರಿಯೆ ಮುಗಿಯಬೇಕೆಂದು ಬಿಜೆಪಿ ಆಗ್ರಹಪಡಿಸಿತು ಸದನದ ಶಾಸಕರ ಸಂಖ್ಯೆ ಗಮನಿಸಿ ಕೆಲವರಿಗೆ ಮಾತ್ರ ಮಾತನಾಡಲು ಅವಕಾಶ ಕೊಡಬೇಕು ಒಂದೇ ದಿನದಲ್ಲಿ ಚರ್ಚೆ ಮುಗಿಸಿದ ನಿದರ್ಶನಗಳು ಸಾಕಷ್ಟಿವೆ ಈ ಚರ್ಚೆ ಕೂಡ ಇಂದೆ ಪೂರ್ಣಗೊಳ್ಳಬೇಕು ಎಂದು ಮನವಿ ಮಾಡಿದರು ಈ ಕುರಿತು ಪಕ್ಷದ ನಿಯೋಗ ರಾಜ್ಯಪಾಲರಿಗೂ ಮನವಿ ಸಲ್ಲಿಸಿತು ರಾಜ್ಯಪಾಲರ ವಿಶೇಷಾಧಿಕಾರಿ ಸದನಕ್ಕೆ ಆಗಮಿಸಿ ಕಲಾಪ ವೀಕ್ಷಣೆ ನಡೆಸಿದರು ಆದರೆ ಪ್ರತಿಪಕ್ಷ ನಾಯಕರ ಆಗ್ರಹಕ್ಕೆ ವಿರೋಧ ವ್ವಕ್ತಪಡಿಬದ ಮುಖ್ಯಮಂತ್ರಿ ಎಚ್

ಕುಮಾರಸ್ವಾಮಿ ಕಾಲಮಿತಿಯೊಳಗೆ ವಿಶ್ವಾಸಮತಯಾಚನೆ ನಿರ್ಣಯದ ಚರ್ಚೆ ಸೂಕ್ತವಲ್ಲ ಸದನದ ಕಲಾಪವನ್ನು ಇಡೀ ದೇಶವೇ ಗಮನಿಸುತ್ತಿದೆ ವಿತ್ವಾಸಮತಯಾಚನೆ ನಿರ್ಣಯ ಮಂಡನೆಗೆ ಏನು ಕಾರಣ ಎನ್ನುವುದು ಜನತೆಗೆ ತಿಳಿಯಬೇಕು ವಿವರ ಚರ್ಚೆಯ ನಂತರವೇ ಮತದಾನವಾಗಬೇಕು ಎಂದು ಹೇಳಿದರು ಮತ್ತೊಂದು ಬೆಳವಣೆಗೆಯಲ್ಲಿ ಕಾಂಗ್ರೆಸ್ ಶಾಸಕಾಂಗ ಪಕ್ಷದ ನಾಯಕ ಸಿದ್ದರಾಮಯ್ಯ ಸೇರಿದಂತೆ ಪಕ್ಷದ ಹಲವು ಸದಸ್ಟರು ಕ್ರಿಯಾಲೋಪದ ಪ್ರಸ್ತಾಪ ಮಾಡಿದಾಗ ಸದನದ ಚರ್ಚೆ ಅತ್ತ ಹೊರಳತು ಪಕ್ಷಾಂತರ ಕಾಯ್ದೆಯು ಶಾಸಕಾಂಗ ಪಕ್ಷದ ನಾಯಕರಿಗೆ ಕೊಟ್ಟರುವ ಹಕ್ಕಿನ ಉಲ್ಲಂಘನೆಯಾಗಿದೆ ಈ ಬಗ್ಗೆ ಸುಪ್ರೀಂಕೋರ್ಟ್ನಲ್ಲಿರುವ ಆದೇಶದ ವಿವರಣೆಯನ್ನು ಪಡೆದುಕೊಳ್ಳಬೇಕು ಮತ್ತು ಅಲ್ಲಿಯ ತನಕ ವಿಶ್ವಾಸಮತಯಾಚನೆ ನಿರ್ಣಯದ ಮೇಲಿನ ಚರ್ಚೆಯನ್ನು ಮುಂದೂಡಬೇಕೆಂದು ಸಿದ್ದರಾಮಯ್ಯ ಒತ್ತಾಯಿಸಿದರು ಮತ್ತು ಅದಕ್ಕೆ ಬಿಜೆಪಿ ಸದಸ್ಯರಿಂದ ತೀವ್ರ ವಿರೋಧವೂ ವ್ವಕ್ತವಾಯಿತು ಹಲವು ಹಂತದಲ್ಲಿ ಈ ಬಗ್ಗೆ ಆಡಳಿತ ಮತ್ತು ವಿರೋಧ ಪಕ್ಷಗಳ ಸದಸ್ದರ ನಡುವೆ ಮಾತಿನ ಚಕಮಕಿ ನಡೆಯಿತು ಿದ್ದರಾಮಯ್ದನವರ ಕ್ರಿಯಾಲೋಪದ ಬಗ್ಗೆ ತೀರ್ಮ ನೀಡುವ ಮುನ್ನ ರಾಜ್ಯದ ಅಟಾರ್ನಿ ಜನರಲ್ ಅವರ ಸಮಾಲೋಚನೆ ಪಡೆದುಕೊಳ್ಳಬೇಕಾಗಿದೆ ಎಂದು ಸ್ವೀಕರ್ ಸದನ ಕಲಾಪವನ್ನು ಸುಮಾರು ಅರ್ಧತಾಸು ಮುಂದಕ್ಕೆ ಹಾಕಿದರು ಮಧ್ಯಾಹ್ಯದ ನಂತರವೂ ನಿರ್ಣಯದ ಬಗ್ಗೆ ಚರ್ಚೆಗೆ ಬಿಜೆಪಿ ನಾಯಕರ ಒತ್ತಾಯದ ಮುಂದುವರಿಕೆ ಹಾಗೂ ಆಡಳಿತ ಪಕ್ಷ ನಾಯಕರಿಂದ ಹಲವು ವಿಷಯಗಳ ಪ್ರಸ್ತಾಪ ಮುಂದುವರೆಯಿತು ಒಂದು ಹಂತದಲ್ಲಿ ಬಿಜೆಪಿ ಸದಸ್ದರು ಅಹೋರಾತ್ರಿ ಧರಣೆಯ ನಿರ್ಧಾರಕ್ಕೆ ಬಂದಾಗ ಮತ್ತೆ ಕೋಲಾಹಲದ ಸನ್ನಿವೇಶ ಉಂಟಾದ ಹಿನ್ನೆಲೆಯಲ್ಲಿ ಕಲಾಪವನ್ನು ಸಭಾಧ್ಯಕ್ಷರು ದಿನದ ಮಟ್ಟಿಗೆ ಮುಂದೂಡಿದರು

ವಿಧಾನಸಭೆಯಲ್ಲಿ ನಿರ್ಣಯದ ಬಗ್ಗೆ ಚರ್ಚೆಯಾಗದೇ ಕಾಲಹರಣವಾಗುತ್ತಿದೆ ಅದಷ್ಟು ಬೇಗ ವಿಶ್ವಾಸ ನಿರ್ಣಯ ಮಂಡನೆಗೆ ಅವಕಾಶ ನೀಡುವಂತೆ ರಾಜ್ಯಪಾಲರಿಗೆ ಬಿಜೆಪಿ ನಿಯೋಗ ಮನವಿ ಮಾಡಿತು ಮಾಜಿ ಮುಖ್ಯಮಂತ್ರಿ ಜಗದೀಶ್ ಶೆಟ್ಟರ್ ನೇತೃತ್ವದಲ್ಲಿ ಶಾಸಕ ಬಸವರಾಜ ಬೊಮ್ದಾಯಿ ರಾಜ್ಯ ಬಿಜೆಪಿ ಪ್ರಧಾನ ಕಾರ್ಯದರ್ಶಿಗಳಾದ ಅರವಿಂದ ಲಿಂಬಾವಳಿ ರವಿಕುಮಾರ್ ಮತ್ತಿತರರು ಒಳಗೊಂಡಂತೆ ರಾಜ್ಜಪಾಲ ವಜೂಬಾಯಿ ವಾಲಾ ಅವರನ್ನು ಭೇಟ ಮಾಡಿ ವಿಶ್ವಾಸಮತಯಾಚನೆಗೆ ಅನಗತ್ಯ ಕಾಲಹರಣ ಮಾಡುತ್ತಿದ್ದು ಈ ಬಗ್ಗೆ ಕೂಡಲೇ ಮಧ್ಯಪ್ರವೇಶ ಮಾಡುವಂತೆ ಕೋರಿದೆ ರಾಜ್ಞಪಾಲರ ಭೇಟ ನಂತರ ಸುದ್ದಿಗಾರರೊಂದಿಗೆ ಮಾತನಾಡಿದ ಜಗದೀಶ್ ಶೆಟ್ಟರ್ ಇಂದಿನ ಸದನದಲ್ಲಿ ಮೈತ್ರಿ ಸರ್ಕಾರದ ಸದಸ್ಕರು ವೃಥಾ ವಿಷಯಾಂತರ ಮಾಡುತ್ತಿದ್ದು ವಿಶ್ವಾಸಮತ ನಿರ್ಣಯವನ್ನು ಮುಂದೂಡುವ ಪುನ್ನಾರ ನಡೆಸಿದ್ದಾರೆ ಆಡಳಿತರೂಢ ಸರ್ಕಾರದ ಸುದೀರ್ಘ ಚರ್ಚೆಗೆ ಅವಕಾಶ ನೀಡಲಾಗಿದೆ ಹೀಗಾಗಿ ರಾಜ್ಞಪಾಲರನ್ನು ಭೇಟಿ ಮಾಡಲಾಯಿತು ವಿಶ್ವಾಸಮತ ನಿರ್ಣಯದ ಬಗ್ಗೆ ಪ್ರಮುಖವಾಗಿ ಚರ್ಚೆ ಆಗಬೇಕಿದೆ ಎಂದು ಹೇಳಿದರು ಮೊದಲು ವಿಶ್ವಾಸಮತ ಸಾಬೀತಪಡಿಸಲು ಅವಕಾಶ ನೀಡಬೇಕೆಂದು ವಿಧಾನಸಭಾಧ್ಯಕ್ಷರ ಗಮನಕ್ಕೂ ತಂದರೂ ಯಾವುದೇ ಮಾನ್ನತೆ ನೀಡುತ್ತಿಲ್ಲ ಅವರಿಂದ ಅಡಳಿತ ಪಕ್ಷದವರನ್ನು ಉಳಿಸುವ ಪ್ರಯತ್ನ ನಡೆಯುತ್ತಿದೆ ಹಾಗಾಗಿ ಕಾನೂನಿನ ದಿಕಟ್ಟನಲ್ಲಿ ಕ್ರಮ ಕೈಗೊಳ್ಳಬೇಕೆಂದು ರಾಜ್ಯಪಾಲರಲ್ಲಿ ಮನವಿ ಮಾಡಿರುವುದಾಗಿ ಜಗದೀಶ್ ಶೆಟ್ಟರ್ ತಿಳಿಸಿದರು

ಪಾಟೀಲ್ ಪ್ರಕರಣದ ಬಗ್ಗೆ ಸಂಪೂರ್ಣ ತನಿಖೆ ನಡೆಸಿ ವರದಿ ಸಲ್ಲಿಸುವಂತೆ ಸಭಾಧ್ವಕ್ಷ ಕೆ

ರಮೇಶ್ ಕುಮಾರ್ ವಿಧಾನಸಭೆಯಲ್ಲಿಂದು ಗೃಹ ಸಚಿವರಿಗೆ ನೇರ ಆದೇಶ ನೀಡಿದ್ದಾರೆ ಮುಖ್ಜಮಂತ್ರಿ ಕುಮಾರಸ್ವಾಮಿ ಇಂದು ಬೆಳಗ್ಗೆ ವಿಧಾನಸಭೆಯಲ್ಲಿ ವಿಶ್ವಾಸ ಮತಯಾಚನೆ ನಿರ್ಣಯ ಮಂಡಿಸಿದಾಗ ಸದನದಲ್ಲಿ ಗೈರುಹಾಜರಾಗಿದ್ದ ಕಾಂಗ್ರೆಸ್ನ ಕಾಗವಾಡ ಶಾಸಕ ಶ್ರೀಮಂತ್ ಬಿ ಪಾಟೀಲ್ ವಿಷಯದ ಬಗ್ಗೆ ಸದನದಲ್ಲಿ ಗಂಭೀರ ಚರ್ಚೆ ನಡೆಯಿತು ಪಾಟೀಲ್ ಅವರನ್ನು ಅಪಹರಿಸಿ ಮುಂಬೈಗೆ ಕರೆದೊಯ್ಯಲಾಗಿದೆ ಎಂದು ಸದನದಲ್ಲಿ ಆರೋಪಿಸಲಾಯಿತು ಇದಕ್ಕೆ ಪ್ರತಿಕ್ರಿಯಿಸಿದ ಸ್ವೀಕರ್ ರಮೇಶ್ ಕುಮಾರ್ ಶ್ರೀಮಂತ್ ಪಾಟೀಲ್ ಅವರ ವೈದ್ಯಕೀಯ ಪ್ರಮಾಣಪ್ರತ್ರ ಪ್ರತಿ ತಮಗೆ ತಲುಪಿದ್ದು ಇದರಲ್ಲಿ ದಿನಾಂಕ ನಮೂದಿಸಿಲ್ಲ ಈಗ ವ್ಯಕ್ತವಾಗುತ್ತಿರುವ ಆರೋಪಗಳ ಹಿನ್ನೆಲೆಯಲ್ಲಿ ಕೂಡಲೇ ಗೃಹ ಇಲಾಖೆಯಿಂದ ತನಿಖೆ ನಡೆಸಿ ತಮಗೆ ವರದಿ ಸಲ್ಲಿಸಬೇಕು ಶ್ರೀಮಂತ್ ಬಿ ಪಾಟೀಲ್ ಅವರ ಕುಟುಂಬವನ್ನು ಸಂಪರ್ಕಿಸಿ ವಿವರಗಳನ್ನು ಪಡೆದುಕೊಳ್ಳಬೇಕು ಎಂದು ಸಭಾಧ್ಯಕ್ಷ ರಮೇಶ್ ಕುಮಾರ್ ಸದನದಲ್ಲಿ ಉಪಸ್ಥಿತರಿದ್ದ ಎಂ

ಪಾಟೀಲ್ ರಿಗೆ ನೇರವಾಗಿ ನಿರ್ದೇಶನ ಕೊಟ್ಟರು

ಕುಮಾರಸ್ವಾಮಿ ವಿಶ್ವಾಸಮತಯಾಚನೆ ಮೇಲೆ ಚರ್ಚೆ ಆರಂಭಿಸಿರುವ ಹಿನ್ನಲೆಯಲ್ಲಿ ಮೇಲ್ದೆನೆ ಕಲಾಪ ಅರ್ಧತಾಸು ತಡವಾಗಿ ಆರಂಭವಾಯಿತು ಕಳೆದ ಮೂರು ದಿನಗಳಿಂದ ಮುಖ್ಯಮಂತ್ರಿ ಎಚ್

ಕುಮಾರಸ್ವಾಮಿ ಅವರ ರಾಜೀನಾಮೆಗೆ ಒತ್ತಾಯಿಸಿ ನಡೆಸುತ್ತಿರುವ ಧರಣಿಯನ್ನು ಬಿಜೆಪಿ ಸದಸ್ಕರು ಇಂದು ಸಹ ಮುಂದುವರಿಸಿದರು ಆಡಳಿತರೂಢ ಕಾಂಗ್ರೆಸ್ ಸದಸ್ಥರು ಎದ್ದು ನಿಂತು ಬಿಜೆಪಿ ಪಕ್ಷದ ವಿರುದ್ದ ಘೋಷಣೆಗಳನ್ನು ಕೂಗಿದರಲ್ಲದೆ ಮುಂಬೈನಲ್ಲಿರುವ ಕಾಂಗ್ರೆಸ್ ಸದಸ್ಕರನ್ನು ಬಿಡುಗಡೆ ಮಾಡುವಂತೆ ಆಗ್ರಹಿಸಿದರು

ಸದನ ಮತ್ತ ಸಮಾವೇಶಗೊಂಡಾಗಲೂ ಬಿಜೆಪಿ ಸದಸ್ಯರ ಧರಣೆ ಮುಂದುವರೆಯಿತು ಕಾಂಗ್ರೆಸ್ನ ಐವಾನ್ ಡಿ ಸೋಜಾ ರಾಜ್ಯದ ಜ್ವಲಂತ ಸಮಸ್ಥೆಗಳ ಬಗ್ಗೆ ಸದನದಲ್ಲಿ ಚರ್ಚೆಗೆ ಬಿಜೆಪಿ ಅಡ್ಡಿಪಡಿಸುತ್ತಿದೆ ಎಂದು ಟೀಕಿಸಿದರು ಈ ಹಂತದಲ್ಲಿ ಮಧ್ಯ ಪ್ರವೇಶಿಸಿದ ಸಭಾನಾಯಕಿ ಜಯಮಾಲ ಧರಣಿ ನಿಲ್ಲಿಸುವಂತೆ ಬಿಜೆಪಿ ಸದಸ್ಯರಿಗೆ ಸೂಚಿಸಬೇಕೆಂದು ಸಭಾಪತಿಯವರಿಗೆ ಮನವಿ ಮಾಡಿದರು ಆಡಳಿತ ಮತ್ತು ಪ್ರತಿಪಕ್ಷ ಸದಸ್ಯರ ಮಾತಿನ ಚಕಮಕಿ ಮುಂದುವರೆಯಿತು

ಕಳೆದ ವಾರ ನಡೆಯಬೇಕಾಗಿದ್ದ ಈ ಉಡಾವಣೆ ಕಡೆ ನಿಮಿಷದಲ್ಲಿ ತಾಂತ್ರಿಕ ತೊಂದರೆಯಿಂದ ಮುಂದೂಡಲ್ಪಟ್ಟತ್ತು

ಮತ್ತು ಆ ತಾಲೂಕುಗಳಲ್ಲಿ ಜಾನುವಾರು ಶಿಬಿರಗಳನ್ನು ಆರಂಭಿಸಬೇಕೆಂದು ಹೈಕೋರ್ಟ್ ರಾಜ್ಯ ಸರ್ಕಾರಕ್ಕೆ ಸೂಚನೆ ನೀಡಿದೆ

ಆಶೋತ್ತರ ಜಿಲ್ಲೆಗಳಾದ ಯಾದಗಿರಿ ಮತ್ತು ರಾಯಚೂರಿನ ಅಭಿವೃದ್ದಿಗೆ ಸಂಬಂಧಿಸಿದಂತೆ ಕಾರ್ಯತಂತ್ರ ರೂಪಿಸುವ ಕುರಿತು ನೀತಿ ಆಯೋಗ ಕರೆದ ದುಂಡು ಮೇಜಿನ ಸಭೆ ಬೆಂಗಳೂರಿನಲ್ಲಿ ನಡೆಯಿತು ಸಭೆಯಲ್ಲಿ ಯೋಜನೆ ಮತ್ತು ಸಾಂಖ್ಯಿಕ ಇಲಾಖೆ ಕಾರ್ಯದರ್ಶಿ ಶಾಲಿನಿ ರಜನೀಶ್ ಯುಎನ್ಡಿಪಿ ನಿರ್ದೇಶಕ ಡಾ

ಆನ್ಲೈನ್ ಮೂಲಕ ಕೃಷಿ ಉತ್ಪನ್ನ ಮಾರುಕಟ್ಟೆಯಲ್ಲಿ ರೈತರ ಉತ್ಪನ್ನಗಳ ವಹಿವಾಟು ನಡೆಸುವ ಯೋಜನೆಯನ್ನು ಚುರುಕುಗೊಳಿಸುವುದಕ್ಕೆ ಕೃಷಿ ಸಚಿವಾಲಯಕ್ಕೆ ಆಯೋಗ ಸೂಚನೆ ನೀಡಿತು

ನಡೆಸಲಾಗುತ್ತಿದೆ ಎಂದು ಕೇಂದ್ರ ಸರ್ಕಾರದ ವಾಣಿಜ್ಞ ಇಲಾಖೆಯ ಆರ್ಥಿಕ ಸಲಹೆಗಾರರು ಹಾಗೂ ಜಲಶಕ್ತಿ ಅಭಿಯಾನದ ಕೇಂದ್ರ ನೋಡಲ್ ಅಧಿಕಾರಿ ಅಜಯ ಶ್ರೀವಾತ್ವವ ಹೇಳಿದರು

ಕರಾವಳಿ ಮತ್ತು ದಕ್ಷಿಣ ಒಳನಾಡಿನ ಹಲವೆಡೆ ಮಳೆಯಾಗಿದೆ

ಕರಾವಳಿ ಹಾಗೂ ಉತ್ತರ ಒಳನಾಡಿನ ಅಲ್ಲಲ್ಲಿ ಮಳೆಯಾಗಲಿದೆ ಬೆಂಗಳೂರು ಮತ್ತು ಸುತ್ತಮುತ್ತ ಸಾಮಾನ್ಯವಾಗಿ ಮೋಡ ಕವಿದ ವಾತಾವರಣವಿದ್ದು ನಗರದಲ್ಲಿ ಅಲ್ಲಲ್ಲಿ ಮಳೆಯಾಗುವ ಸಾಧ್ಯತೆವಿದೆ